ಕರ್ನಾಟಕದ ಚಿತ್ರದುರ್ಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣಾ ರ್ಕಾಲಿ ಕೇವಲ ಒಂದು ಕುಟುಂಬವನ್ನು ಓಲ್ಲೆಸಲು ಕಾಂಗ್ರೆಸ್ ಪಕ್ಷ ಹಲವಾರು ರಾಷ್ಷೀಯ ಪ್ರಮುಖರನ್ನು ಕಡೆಗಣಿಸಿದೆ ಎಂದು ಆರೋಪ

ಜಮ್ನು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಗುಂಡಿನ ಚಕಮಕಿ ಹಿಜ್ಬುಲ್ ಕಮ್ನಾಂಡರ್ ಸೇರಿದಂತೆ ಐವರು ಭಯೋತ್ವಾದಕರನ್ನು ಕೊಂದು ಹಾಕಿದ ಭಾರತೀಯ ಸೇನಾಪಡೆ

ಐಪಿಎಲ್ ಕ್ರಿಕೆಟ್ ಇಂದು ಮುಂದೈ ಇಂಡಿಯನ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಹಣಾಹಣಿ ಇನ್ನೊಂದು ಪಂದ್ಯದಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಹಾಗೂ ರಾಜಸ್ತಾನ್ ರಾಯಲ್ಸ್ ಮುಖಾಮುಖಿ

ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಬೆಳಗ್ಗೆ ಕರ್ನಾಟಕದ ಚಿತ್ರದುರ್ಗದಲ್ಲಿ ಬ್ಬಹತ್ ಚುನಾವಣಾ ರ್ನಾಲಿಯನ್ನುದ್ದೇಶಿಸಿ ಮಾತನಾಡಿದರು ಚಿತ್ರದುರ್ಗ ಕೋಟಿಗೆ ತಮ್ಮ ನಮನಗಳನ್ನು ತಿಳಿಸಿದ ಅವರು ವೀರ ಮದಕರಿ ನಾಯಕ ಒನಕೆ ಓಬವ್ವ ಇನ್ನು ಮುಂತಾದವರ ಹೋರಾಟವನ್ನು ಸ್ಪರಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ ಅವರು ಚಿತ್ರದುರ್ಗದ ವೀರರಿಗೆ ವಿಷ ಉಣ್ಣಿಸಿದ ಸುಲ್ಲಾನರ ಜಯಂತಿಯನ್ನು ಆಚರಿಸುವ ಮುಖಾಂತರ ಈ ಭಾಗದ ಜನರಿಗೆ ಅವಮಾನ ಮಾಡಲಾಗಿದೆ ವೋಟ್ ಬ್ಬಾಂಕ್ ರಾಜಕೀಯಕ್ಕಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸುತ್ತಿದೆ ಎಂದರು ರಾಜ್ಯ ಸರ್ಕಾರಕ್ಷೆ ದಲಿತರ ಮೇಲೆ ಯಾವುದೇ ಕಾಳಜಿ ಇಲ್ಲ ದಲಿತ ಮುಖಂಡರನ್ನು ಗೌರವಯುತವಾಗಿ ನಡೆಸಿಕೊಂಡಿಲ್ಲ

ಅಂಬೇಡ್ತರ್ ಅವರಿಗೆ ತೀವ್ರ ಕಿರುಕುಳ ನೀಡಿದ ಕಾಂಗ್ರೆಸ್ ಅವರ ಕೊಡುಗೆಗಳನ್ನು ದೇಶ ಎಂದೂ ಒಪ್ಪಿಕೊಳ್ಳದಂತೆ ಮಾಡಿದೆ ಒಂದು ಕುಟುಂಬವನ್ನು ಓಲ್ಲೆಸುವ ಉದ್ಲೇಶದಿಂದ ನಿಜಲಿಂಗಪ್ಪ ಸೇರಿದಂತೆ ಹಲವಾರು ರಾಷ್ಷಮಟ್ಷದ ನಾಯಕರನ್ನು ಕಡೆಗಣಿಸಿದೆ ಎಂದು ಹೇಳಿದರು ಕರ್ನಾಟಕದ ಮುಖ್ಯಮಂತ್ರಿ ಪಕ್ಷದ ಆರೋಪಿಗಳಿಗೆ ಕ್ಷೀನ್ಚಟ್ ನೀಡುವ ಮೂಲಕ ಕ್ಲಾರೆಕ್ಷರ್ ಸರ್ಟಿಫಿಕೆಟ್ ಕೊಡುತ್ತಿದ್ದಾರೆ ಎಂದ ಅವರು ಸಚಿವ ಆಂಜನೇಯ ಅವರನ್ನು ಡೀಲ್ ಆಂಜನೇಯ ಎಂದು ಕರೆದರು ಗಂಗಾ ಕಲ್ಲಾಣ ಯೋಜನೆಯಲ್ಲಿ ಸಚಿವರು ಕುಡಿಯುವ ನೀರಿನ ಹಣವನ್ನು ಗುಳುಂ ಮಾಡಿದ್ದಾರೆಂದು ಆರೋಪಿಸಿದರು

ರಾಜ್ಗಾದ್ಗಂತ ಚುನಾವಣಾ ಪ್ರಚಾರದ ಕಾವು ತೀವ್ರವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಚಿತ್ರದುರ್ಗದಲ್ಲಿ ಭಾರೀ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ನಂತರು ಅವರು ರಾಯಚೂರು ಜಮಖಂಡಿ ಹಾಗೂ ಹುಬ್ಬಳ್ಳಿಯಲ್ಲಿಂದು ಚುನಾವಣಾ ರ್ಕಾಲಿಯಲ್ಲಿ ಪಾಲ್ಗೊಳ್ಳಲಿದ್ದು

ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಬೆಳಗಾವಿಯಲ್ಲಿಂದು ಚುನಾವಣಾ ರೋಡ್ ಶೋ ಆರಂಭಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ವಿಜಯಪುರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ಮುಖಂಡ ಎಸ್

ಕೃಷ್ಣಾ ಬೆಂಗಳೂರಿನಲ್ಲಿ ಹಾಗೂ ಕೇಂದ್ರ ಸಚಿವ ಸದಾನಂದ ಗೌಡ ಮೈಸೂರಿನಲ್ಲಿ ಪ್ರಚಾರ ಆರಂಭಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ತಾವು ಸ್ಪರ್ಧಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಧ್ಯಾಹ್ನದ ನಂತರ ಚುನಾವಣಾ ಪ್ರಚಾರದಲ್ಲಿ ತೊಡಗಲಿದ್ದಾರೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್

ಕುಮಾರಸ್ವಾಮಿ ಹಾಸನದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ದು ನಂತರ ಅವರು ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಕಾರವಾರಗಳಲ್ಲಿ ಬಹಿರಂಗ ಸಭೆ ನಡೆಸಲಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಭಯೋತ್ಪಾದಕ ಗುಂಪಿನೊಂದಿಗೆ ನಡೆಸಿದ ಭಾರೀ ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಸೇನೆಯ ಯೋಧರು ಹಿಜ್ಬುಲ್ ಮುಜ್ಜಾಹಿದ್ದೀನ್ ಕಮಾಂಡರ್ ಸೇರಿದಂತೆ ಐವರು ಭಯೋತ್ಪಾದಕರನ್ನು ಕೊಂದು ಹಾಕಿದ್ದಾರೆ ಬಡಿಗಾಂ ಜಿಲ್ಲೆಯ ಝೈನಾಪೊರಾ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಭಾರತೀಯ ಸೇನೆ ಶೋಧ ಕಾರ್ಯಾಚರಣೆ ಆರಂಭಿಸಿದಾಗ ಭಯೋತ್ವಾದಕ ಗುಂಪು ಸೇನಾ ಯೋಧರ ಮೇಲೆ ಗುಂಡಿನ ದಾಳಿ ನಡೆಸಿತು

ದಾಳಿಯಲ್ಲಿ ಹತರಾದ ಭಯೋತ್ವಾದಕರ ಪೈಕಿ ಓರ್ವನನ್ನು ಹಿಜ್ಬುಲ್ ಮುಜ್ಜಾಹಿದ್ದೀನ್ ಸಂಘಟನೆಯ ಕಮಾಂಡರ್ ಸದ್ದಾಂ ಪಡ್ವರೆ ಎಂದು ಗುರುತಿಸಲಾಗಿದೆ ಗುಂಡಿನ ಚಕಮಕಿ ವೇಳೆ ಓರ್ವ ನಾಗರೀಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎಂದು ವರದಿಯಾಗಿದೆ ಗುಂಡಿನ ಕಾಳಗ ಮುಕ್ತಾಯವಾಗಿದೆ ಎಂದು ಟ್ವೀಟ್ ಮಾಡಿರುವ ಜಮ್ಮ ಮತ್ತು ಕಾಶ್ಮೀರ ಪೊಲೀಸ್ ಮಹಾನಿರ್ದೆಶಕ ಎಸ್

ವೈದ್ ಅವರು ಕಾರ್ಯಾಚರಣೆ ನಡೆಸಿದ ಯೋಧರು ಸಿಆರ್ಪಿಎಫ್ ಹಾಗೂ ಮೊಲೀಸರನ್ನು ಅಭಿನಂದಿಸಿದ್ದಾರೆ

ಪಂಜಾಬ್ ಹಾಗೂ ಉತ್ತರ ಖಂಡ ರಾಜ್ಯಗಳ ಕೆಲ ಪ್ರದೇಶಗಳಲ್ಲಿ ನಾಳೆ ಭಾರೀ ಗಾಳಿ ಜೊತೆಗೆ ಮಳೆ ಬೀಳುವ ಸಾಧ್ಣತೆ ಇದ್ದು ಜಮ್ಮ ಕಾತ್ಮೀರ ಹಾಗೂ ಹಿಮಾಚಲ ಪ್ರದೇಶಗಳ ಅಲ್ಲಲ್ಲಿ ಬಿರುಗಾಳಿ ಬೀಸುವ ಸಾಧ್ಣತೆ ಇದೆ ಎನ್ನಲಾಗಿದೆ ಹವಾಮಾನ ಇಲಾಬೆಯ ಸಲಹೆಯನ್ನು ಉಲ್ಲೇಖಿಸಿ ಕೇಂದ್ರ ಗ್ರಹ ಸಚಿವಾಲಯ ಈ ಅಧಿಕೃತ ಹೇಳಿಕೆ ನೀಡಿದೆ ಅಸ್ಲಾಂ ಮೇಘಾಲಯ ನಾಗಾಲ್ಡಾಂಡ್ ಮಣಿಪುರ ಮಿಜಾರಾಂ ಮತ್ತು ತ್ರಿಪುರ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ ಬೀಳಲಿದೆ ಎಂಬ ಎಚ್ಲರಿಕೆ ನೀಡಲಾಗಿದೆ ಜಮ್ನು ಮತ್ತು ಕಾಶ್ನೀರ ಉತ್ತರಾಖಂಡ್ ಪಂಜಾಬ್ ಪರಿಯಾಣ್ ದೆಹಲಿ ರಾಜ್ಞಗಳಲ್ಲಿಯೂ ಧೂಳನಿಂದ ಕೂಡಿದ ಭಾರೀ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಮುನ್ನೂಚನೆ ನೀಡಲಾಗಿದೆ ರಾಜಸ್ತಾನದ ಪಶ್ಚಿಮ ಭಾಗದ ಕೆಲವೆಡೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ

ಮೂರು ಲ್ಲಾಟಿನ್ ಅಮೆರಿಕ ರಾಷ್ಷಗಳ ಶ್ರವಾಸ ಕ್ಲೆಗೊಂಡಿರುವ ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಡು ಅವರು ಮೊದಲ ಚರಣದಲ್ಲಿ ಇಂದು ಗ್ನಾಟೆಮಾಲಾ ತಲುಪಿದ್ದಾರೆ ಗ್ನಾಟೆಮಾಲಾ ಅಲ್ಲದೇ ಪನಾಮ ಮತ್ತು ಪೆರು ದೇಶಗಳಿಗೂ ಅವರು ಭೇಟಿ ನೀಡಲಿದ್ದಾರೆ ಮಂಗಳವಾರದವರೆಗೆ ಗ್ವಾಟೆಮಾಲಾದಲ್ಲಿ ಇರುವ ಉಪರಾಷ್ಷಪತಿ ಬಳಿಕ ಪನಾಮ ಹಾಗೂ ತದನಂತರ ಪೆರು ದೇಶಗಳಿಗೆ ತೆರಳಲಿದ್ದಾರೆ ಉಪರಾಷ್ಷಪತಿಯವರೊಂದಿಗೆ ತೆರಳಿರುವ ಉನ್ನತ ಮಟ್ಟದ ನಿಯೋಗದಲ್ಲಿ ಬುಡಕಟ್ಟು ವ್ವವಹಾರಗಳ ಖಾತೆ ರಾಜ್ಯ ಸಚಿವ ಜಸ್ವಂತ್ ಸಿನ್ಹಾ ಭಾಭೋರ್ ಹಾಗೂ ನಾಲ್ವರು ಸಂಸತ್ ಸದಸ್ದರು ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳಿದ್ದಾರೆ ಈ ಮೂರು ರಾಷ್ಸಗಳ ಭೇಟಿಯ ವೇಳೆ ಉಪರಾಷ್ಸಪತಿ ಬಾಹ್ಲಾಕಾಶ ಟೆಲಿಮ್ಗಾಟಿಕ್ ಟ್ರ್ಯಾಕಿಂಗ್ ಉಪಗ್ರಹ ತಯಾರಿಕೆ ಬಯೋ ಟೆಕ್ನಾಲಜಿ ಒಳಗೊಂಡಂತೆ ವಿಜ್ಙಾನ ಮತ್ತು ತಂತ್ರಜ್ಙಾನ ಸೇರಿದಂತೆ ಅನೇಕ ಪ್ರಮುಖ ಕ್ಷೇತ್ರಗಳಲ್ಲಿ ಸಹಕಾರ ಕೋರಲಿದ್ದಾರೆ ದೇಶದ ಅತಿ ಎತ್ತರದ ಧ್ವಜಸ್ತಂಭವನ್ನು ಅಸ್ಲಾಂನ ಗುವಾಹಟಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು

ಸ್ನಾರ್ಟ್ಸಿಟಿ ಯೋಜನೆಯಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಸ್ನಾಟ್ಸಿಟಿ ಯೋಜನೆ ತಂಡದ ಮುಖ್ಯಸ್ಥ ಅಂಕುರ್ದಾಸ್ ನಿನ್ನೆ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಈ ಯೋಜನೆಯನ್ನು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ನೆರವಿನೊಂದಿಗೆ ಆರಂಭಿಸಲಾಗಿದೆ ಎಂದು ಅವರು ಹೇಳಿದರು ಬ್ಲೆದಿಗಳ ಭೂಗತ ಚಟುವಟಕೆ ಹಾಗೂ ಜೈಲಿನಿಂದ ಪರಾರಿಯಾಗಲು ಸುರಂಗ ಕೊರೆಯುವ ಕೃತ್ಯ ಸೇರಿದಂತೆ ಹಲವು ಕೃತ್ವಗಳನ್ನು ತಡೆಯುವ ಉದ್ದೇಶದಿಂದ ಗುಜರಾತ್ನ ಎರಡು ಕೇಂದ್ರ ಕಾರಾಗೃಹಗಳಲ್ಲಿ ಅತ್ಯಾಧುನಿಕ ಸೆನ್ನಾರ್ಗಳನ್ನು ಸ್ಥಾಪಿಸಲು ಚಿಂತನೆ ನಡೆಸಲಾಗಿದೆ

ಎಚ್ ಬಿಸ್ಟ್ ಅವರು ಸುದ್ದಿಸಂಸ್ಥೆಯೊಂದಕ್ಕೆ ಈ ವಿಷಯ ತಿಳಿಸಿದ್ದಾರೆ

ಮೊದಲ ದಿನದ ಸ್ಪರ್ಧೆಗಳಲ್ಲಿ ಅರ್ಷದೀಪ್ ಸಿಂಗ್ ಜೂನಿಯರ್ ಪುರುಷರ ಜಾವೆಲಿನ್ ಎಸೆತದಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ತಂದುಕೊಟ್ಟರು ಇನ್ನು ಮಹಿಳೆಯರ ಶಾಟ್ಪಟ್ನಲ್ಲಿ ಕಿರಣ್ ಬಾಲಿಯನ್ ಚಿನ್ನದ ಪದಕ ಜಯಿಸಿದರು